ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಸಂಪುಟ ಸಹೋದ್ಯೋಗಿಗಳು ಇಂದು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ನಿರತರಾದರೆ ಕಾಂಗ್ರೆಸ್ ಅಭ್ದರ್ಥಿಗಳ ಪರ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಪರ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪ್ರಚಾರದಲ್ಲಿ ತೊಡಗಿಸಿಕೊಂಡರು ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ವರ್ಥಿಗಳ ಪರ ಪಕ್ಷದ ನಾಯಕರು ಇಂದು ಬಿರುಸಿನ ಪ್ರಚಾರ ನಡೆಸಿದರು ಕೆಂಗೇರಿಯ ಬಿಬಿಎಂಪಿ ವಾರ್ಡ್ನಲ್ಲಿ ಪಕ್ಷದ ರಾಜ್ಯಾಧ್ವಕ್ಷ ನಳನ್ ಕುಮಾರ್ ಕಟೀಲ್ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿದರು ಸಚಿವ ಸುರೇಶ್ ಕುಮಾರ್ ಮಾಜಿ ಶಾಸಕ ನರೇಂದ್ರ ಬಾಬು ಮತ್ತಿತರ ನಾಯಕರು ಪಾಲ್ಗೊಂಡಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ರೋಡ್ ಶೋ ನಡೆಸಿತು ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಶಾಸಕ ಟಿ ವೆಂಕಟರಮಣಯ್ಯ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ತೊರೆದ ಅನರ್ಹ ಶಾಸಕರಿಗೆ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ

ಸುಧಾಕರ್ ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿ ಕಾಂಗ್ರೆಸ್ ನಾಯಕರಿಂದ ತಮಗೆ ಅರ್ಹತಾ ಪತ್ರ ಬೇಕಿಲ್ಲ ಎಂದು ಹೇಳಿದರು ನೀರಾವರಿ ಪ್ರದೇಶ ಹೆಚ್ಚಳ ಕೈಗಾರಿಕೆಗಳ ವಿಸ್ತರಣೆ ಹಾಗೂ ಇತರ ಮೂಲಸೌಕರ್ಯಗಳ ಸ್ಥಾಪನೆ ಮೂಲಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ತ್ರಮ ವಹಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಷೆ ಹೊರಡುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿತಿಷ್ಟ ಜಾತಿ ಪರಿತಿಷ್ಟ ಪಂಗಡ ಇತರೆ ಹಿಂದುಳದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ದಿಗೆ ಎಲ್ಲ ಸೌಲಭ್ಯ ಒದಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ಹಿರಿಯ ಕಾಂಗ್ರೆಸ್ ನಾಯಕ ಪ್ರಕಾಶ್ ಹುಕ್ಕೇರಿ ಪ್ರವಾಹ ಸಂತ್ರಸ್ತರ ಪರಿಹಾರ ಕಾರ್ಯಗಳ ಕುರಿತು ಚರ್ಚಿಸಿದರು ಅನರ್ಹಗೊಂಡ ಶಾಸಕರಿಗೆ ಮತ್ತೆ ಅವಕಾಶ ನೀಡಬೇಕೇ ಎಂಬುದನ್ನು ಮತದಾರರು ನಿರ್ಧರಿಸುತ್ತಾರೆ ಪ್ರಜಾಪ್ರಭುತ್ವ ವ್ಲವಸ್ಥೆ ಉಳಿಸುವ ಜವಾಬ್ದಾರಿ ಮತದಾರರ ಮೇಲೂ ಇದೆ ಎಂದು ಜೆಡಿಎಸ್ ನಾಯಕ ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ

ರಾಜ್ಯದಲ್ಲಿ ಹೊಸ ರಾಜಕೀಯ ಧುವೀಕರಣಕ್ಕೆ ಕಾರಣವಾಗಲಿದೆ ಎಂದು ಅವರು ಹೇಳಿದರು ಭತ್ತ ಕುಯಿಲು ಋತುವಿಗೆ ಮುನ್ನ ಬೆಲೆ ಕುಸಿತಗೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಖರೀದಿ ಕೇಂದ್ರಗಳನ್ನು ಕೂಡಲೇ ಆರಂಭಿಸುವಂತೆ ಕರ್ನಾಟಕ ರೈತ ಸಂಘಗಳ ಒಕ್ಕೂಟ ಸರ್ಕಾರವನ್ನು ಒತ್ತಾಯಿಸಿದೆ

ಇತ್ತೀಚಿನ ವರ್ಷಗಳಲ್ಲಿ ಭತ್ತ ಖರೀದಿ ಕೇಂದ್ರಗಳು ಕುಯಿಲು ಋತುವಿನ ನಂತರ ಆರಂಭವಾಗುತ್ತಿದ್ದವು ಈ ಬಾರಿ ವಿಳಂಬ ಮಾಡದೆ ಕುಯಿಲಿಗೆ ಮುನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿದಂತಾಗುತ್ತದೆ ಎಂದು ಅವರು ತಿಳಿಸಿದರು

ಧಾರಣೆ ಕುಸಿತದಿಂದ ರೈತರು ಸಂಕಷ್ಪಕ್ಕೆ ಒಳಗಾಗಿದ್ದಾರೆ ಎಂದು ಕುರುಬೂರು ಶಾಂತಕುಮಾರ್ ಹೇಳಿದರು ಈಗಿರುವ ಕಪ್ಪು ಬಿಳುಪಿನ ಮತದಾರರ ಗುರುತಿನ ಚೀಟಿ ಎಪಿಕ್ ಕಾರ್ಡ್ ಅನ್ನು ಸ್ಮಾರ್ಟ್ ಕಾರ್ಡ್ಗಳಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ

ಸ್ಟಾರ್ಟ್ ಕಾರ್ಡ್ನಲ್ಲಿ ಮತದಾರರ ಇತ್ತೀಚಿನ ಬಣ್ಣದ ಭಾವಚಿತ್ರ ಚುನಾವಣಾ ಆಯೋಗದ ಹೋಲೋಗ್ರಾಮ್ ಹಾಗೂ ಜೆಲ್ಲಾ ಬಾರ್ಕೋಡ್ ಇರಲಿದೆ ಎಂದು ಅವರು ತಿಳಿಸಿದರು ಬಾರ್ಕೋಡ್ ಮತದಾರರ ಹೆಸರು ವಿಳಾಸ ಹುಟ್ಟದ ದಿನಾಂಕ ಮತ್ತಿತರ ವಿವರಗಳನ್ನು ಒಳಗೊಂಡಿರುತ್ತದೆ ಎಂದು ಅವರು ಹೇಳಿದರು

ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆ ಅದರಲ್ಲೂ ಯುವ ಸಮುದಾಯದ ಜೊತೆ ಹಲವು ವಿಷಯಗಳನ್ನು ಅವರು ಹಂಚಿಕೊಂಡರು

ಪ್ರತಿ ವರ್ಷ ನವೆಂಬರ್ ತಿಂಗಳ ನಾಲ್ಲನೇ ಭಾಸುವಾರವನ್ನು ಎನ್ಸಿಸಿ ದಿನವಾಗಿ ಆಚರಿಸಲಾಗುತ್ತದೆ ಹಿಂದಿನ ಮತ್ತು ಇಂದಿನ ಎಲ್ಲ ಎನ್ಸಿಸಿ ಕೆಡೆಟ್ಗಳಿಗೆ ಹಾರ್ದಿಕ ಶುಭಾಶಯಗಳು ಎಂದು ಅವರು ಹೇಳದರು ಎನ್ಸಿಸಿ ಎಂದರೆ ಸೇನೆ ವಾಯುದಳ ನೌಕಾಬಲ ಮೂರೂ ಸೇರ್ಪಡೆಗೊಂಡಿವೆ ನಾಯಕತ್ವ ದೇಶಭಕ್ತಿ ನಿರಪೇಕ್ಷ ಸ್ವಯಂ ಸೇವೆ ತಿಸ್ತು ಕಠಿಣ ಪರಿಶ್ರಮ ಎಲ್ಲವನ್ನೂ ಯುವಜನರು ಸ್ವಭಾವದಲ್ಲಿ ಮೇಳ್ಳೆಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಪ್ರಕೃತಿಯ ಬಗ್ಗೆ ಮಾತನಾಡಿರುವ ಅವರು ಪ್ರತಿಯೊಬ್ಬ ಭಾರತೀಯ ತನ್ನ ಜೀವಿತಾವಧಿಯಲ್ಲಿ ಅಥವಾ ಸಾಧ್ಯವಾದಾಗಲೆಲ್ಲಾ ಪ್ರವಾಸ ಕೈಗೊಳ್ಳುವುದರಿಂದ ಪ್ರಕೃತಿ ಸೌಂದರ್ಯ ಅರಿಯಲು ಸಹಕಾರಿಯಾಗುತ್ತದೆ ಈಶಾನ್ಯ ಭಾರತಕ್ಕೆ ಭೇಟಿ ನೀಡುವಂತೆ ದೇಶದ ಜನತೆಯನ್ನು ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಇದರಿಂದ ಈಶಾನ್ಯ ಭಾರತದಲ್ಲಿ ಪ್ರವಾಸೋದ್ದಮ ವೃದ್ದಿಸಲಿದೆ ಆರ್ಥಿಕತೆಗೂ ಸಾಕಷ್ಟು ಲಾಭವಾಗಲಿದೆ ಅಲ್ಲದೆ ಏಕ ಭಾರತ್ ಶ್ರೇಷ್ಠ ಭಾರತ್ ಕನಸಿಗೂ ಪುಷ್ಠಿ ನೀಡಲಿದೆ ಎಂದು ಪ್ರಧಾನಿ ತಿಳಿಸಿದರು

ಫಿಟ್ ಇಂಡಿಯಾ ಅಭಿಯಾನದ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ ಪ್ರಧಾನಿ ಶಾಲೆಗಳಲ್ಲಿ ಫಿಟ್ ಇಂಡಿಯಾ ಸಪ್ತಾಪವನ್ನು ಡಿಸೆಂಬರ್ನಲ್ಲಿ ಯಾವಾಗಲಾದರೂ ಆಚರಿಸಬಹುದಾಗಿದೆ ಎಂದು ತಿಳಿಸಿದರು ಪರೀಕ್ಷೆಗಳು ಹತ್ತಿರವಾಗುತ್ತಿವೆ ಪೋಷಕರು ಒತ್ತಡದಿಂದ ಮುಕ್ತರಾಗಿರಬೇಕು ಶಿಕ್ಷಕರು ಆತ್ಮವಿಶ್ವಾಸದಿಂದ ಇರಬೇಕು ಪರೀಕ್ಷೆಗಳ ಕುರಿತು ಮುಂಬರುವ ದಿನದಲ್ಲಿ ಒಂದು ಚರ್ಚಾ ಕಾರ್ಯಕ್ರಮ ಮಾಡೋಣ ಎಂದು ಅವರು ಹೇಳಿದರು

ಸಮುದ್ರ ತ್ಯಾಜ್ಯಮಯವಾಗುತ್ತಿದೆ

ಬಿಆರ್ಟಿ ವನ್ನಜೀವಿ ಧಾಮದಲ್ಲಿನ ಕೆ ಗುಡಿ ವಲಯದಲ್ಲಿ ಕಾಡಾನೆಯೊಂದಿಗಿನ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದೆ ಎರಡು ದಿನಗಳ ಒಂದೆ ಈ ಘಟನೆ ನಡೆದಿದ್ದು ಅರಣ್ಣ ಇಲಾಖೆಗೆ ವಿಷಯ ತಿಳಿಯುತ್ತಿದ್ದಂತೆ ಪಶು ವೈದ್ಯ ಡಾ ನಾಗರಾಜ್ ನೇತೃತ್ವದ ತಂಡ ಕೆ ಗುಡಿ ಶಿಬಿರಕ್ಕೆ ಧಾವಿಸಿ ಗಾಯಗೊಂಡ ಗಜೇಂದ್ರ ಆನೆಗೆ ಚಿಕಿತ್ಸೆ ನೀಡಿದೆ

ಮೈಸೂರಿನಲ್ಲಿಂದು ಕ್ಷೇತ್ರದ ಸಂಸದರ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಫ ತಂಬಾಕು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿತು

ಮುನ್ಸೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಇರಲಿದ್ದು ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಮುಸುಕಲಿದೆ